ಕುಮಾರ ಸ್ವಾಮಿ ಪಾಸನದಲ್ಲಿಂದು ಸಂಜೆ ಜೆಡಿಎಸ್ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಮಾಜಿ ಪ್ರಧಾನಿ ಹೆಚ್

ದೇವೇಗೌಡ ರಾಜ್ಗಾಧ್ಯಕ್ಷ ಹೆಚ್ ವಿಶ್ವನಾಥ್

ಸರ್ಕಾರದ ರಕ್ಷಣೆಗೆ ಅನುಸರಿಸಬೇಕಿರುವ ಕಾರ್ಯತಂತ್ರ ವಿಧಾನ ಪರಿಷತ್ ಉಪಚುನಾವಣೆಗೆ ಅಭ್ದರ್ಥಿಗಳ ಆಯ್ಕೆ

ಈ ನಡುವೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ಮುಖ್ಯಮಂತ್ರಿ ಕುಮಾರ ಸ್ವಾಮಿ ಮಾಜಿ ಪ್ರಧಾನಿ ಎಜ್

ದೇವೇಗೌಡ ಹಾಗೂ ಕುಟುಂಬ ಸದಸ್ಯರು ವಿಶೇಷ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿಗಳು ಜೆಡಿಎಸ್ ಶಾಸಕಾಂಗ ಸಭೆ ಕರೆದಿರುವುದರಲ್ಲಿ ಯಾವುದೇ ವಿಶೇಷತೆಯಿಲ್ಲ ಬಿಜೆಪಿ ವಿರುದ್ದ ತಾವು ಯಾವುದೇ ಪ್ರಚೋದನಾತ್ಮಕ ಹೇಳಿಕೆ ನೀಡಿಲ್ಲ ತಮ್ಮ ಹೇಳಿಕೆ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಎಂದು ಬಿಜೆಪಿ ನಾಯಕರು ರಾಜ್ಯಪಾಲರಿಗೆ ದೂರು ನೀಡಿದ್ದಾರೆ

ದೇಶಪಾಂಡೆ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಈ ಕುರಿತು ಹೇಳಿಕೆ ಬಿಡುಗಡೆ ಮಾಡಿರುವ ಅವರು ಪ್ರಕೃತಿ ವಿಕೋಪದಿಂದ ಹಾನಿಹೊಂಡಿರುವ ಮನೆಗಳಿಗೆ ರಾಷ್ಷೀಯ ಮತ್ತು ರಾಜ್ಯ ವಿಪತ್ತು ಪರಿಹಾರ ನಿಧಿ ಮಾರ್ಗಸೂಚಿಯಡಿ ಹೆಜ್ಜಿನ ನೆರವು ನೀಡಲು ನಿರ್ಧರಿಸಲಾಗಿದೆ ಕೊಡಗಿಗೆ ತಾವೂ ಸೇರಿದಂತೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಪರಿಹಾರ ಮೊತ್ತವನ್ನು ಹೆಚ್ಚಿಸಬೇಕೆಂದು ಸಂತ್ರಸ್ತರು ಮಾಡಿಕೊಂಡಿದ್ದ ಮನವಿಗೆ ಸರ್ಕಾರ ಸ್ವಂದಿಸಿದೆ

ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಕುರಿತ ಸಚಿವರ ಸಮೂಹ ತಂಡ ಬೆಂಗಳೂರಿನಲ್ಲಿ ಸಭೆ ಮಹತ್ವದ ಸಭೆ ನಡೆಸುತ್ತಿದೆ ಸಚಿವರ ಸಮೂಹದ ಅಧ್ಯಕ್ಷರಾಗಿರುವ ಬಿಹಾರದ ಉಪಮುಖ್ಯಮಂತ್ರಿ ಸುಶೀಲ್ ಮೋದಿ ನೇತೃತ್ವದಲ್ಲಿ ನಡೆಯುತ್ತಿರುವ ಸಭೆಯಲ್ಲಿ ಮುಂದಿನ ವರ್ಷದಿಂದ ಜಿಎಸ್ಟಿ ರಿಟರ್ನ್ಸ್ ಸಲ್ಲಿಕೆಯಲ್ಲಿ ಹೊಸ ತಂತ್ರಾತ ಉಪಯೋಗಿಸುವ ಪ್ರಸ್ತಾವದ ಬಗ್ಗೆ ಚರ್ಚೆ ನಡೆಸುವ ನಿರೀಕ್ಷೆಯಿದೆ ಜಿಎಸ್ಟಿ ಸಂಬಂಧಿತ ತಾಂತ್ರಿಕ ಸಮಸ್ನೆಗಳ ನಿವಾರಣೆ ಕುರಿತಂತೆಯೂ ಗಹನವಾದ ಚರ್ಚೆ ನಡೆಸುವ ಸಂಭವವಿದೆ

ಜಿಎಸ್ಟಿ ಅವಧಿಯಲ್ಲಿ ಯಾವುದೇ ತೆರಿಗೆ ಆಸ್ತಿ ವಿವರಗಳನ್ನು ಆಧಾರ್ ಮೂಲಕ ಜೋಡಣೆ ಮಾಡುವ ಕ್ರಮಗಳನ್ನು ಮಂತ್ರಿ ಪರಿಷತ್ ಸಭೆಯಲ್ಲಿ ಇನ್ನಷ್ಟು ಸರಳಗೊಳಿಸುವ ಬಗ್ಗೆ ಸಮಾಲೋಚನೆ ನಡೆಯಲಿದೆ ಎಂದು ಅವರು ತಿಳಿಸಿದರು ಪಾಟ್ನಾದಲ್ಲಿ ನಿನ್ನೆ ಸಣ್ಣ ಹಾಗೂ ಅತಿಸಣ್ಣ ಉದ್ದಿಮೆದಾರರು ತೆರಿಗೆ ಪಾವತಿದಾರರು ಮಾಡಿರುವ ಮನವಿಯಂತೆ ತೆರಿಗೆ ವಿಧಾನವನ್ನು ಸರಳಗೊಳಿಸಬೇಕೆಂಬ ಮನವಿ ಬಗ್ಗೆ ಕೇಂದ್ರ ಪರಿತೀಲನೆ ಮಾಡಲಿದೆ ಆದರೆ ಜಿಎಸ್ಟಿಗೆ ನೋಂದಣಿ ಮಾಡಿದವರಿಗೆ ಎಲ್ಲಾ ತೆರಿಗೆಯ ಪ್ರಸ್ತಾವಗಳ ಜೊತೆಗೆ ಆಧಾರ್ ಜೋಡಣೆ ಕಡ್ಡಾಯ ಮಾಡಲಾಗಿದೆ ಎಂದರು

ಮನಗೂಳಿ ಹೇಳಿದ್ದಾರೆ ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಖಾಲಿ ಹುದ್ದೆಗಳನ್ನು ಮೀಸಲಾತಿ ಆಧಾರದ ಮೇಲೆ ಭರ್ತಿ ಮಾಡಿಕೊಳ್ಳಲು ಅಗತ್ಯ ಸಿದ್ದತೆ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಉತ್ತರ ಕರ್ನಾಟಕ ಭಾಗದಲ್ಲಿ ಅನಾವೃಷ್ಷಿ ಮತ್ತು ಕೊಡಗು ಕರಾವಳಿ ಭಾಗದಲ್ಲಿ ಅತಿವೃಷ್ಷಿಯಿಂದ ಹಾನಿಯಾಗಿರುವ ತೋಟಗಾರಿಕೆ ಬೆಳೆಗಳಿಗೆ ಪರಿಹಾರ ನೀಡಲು ಸರ್ಕಾರ ತೀರ್ಮಾನಿಸಿದೆ ಈ ಸಂಬಂಧ ಬೆಳೆ ಹಾನಿ ಕುರಿತು ವರದಿ ಸಲ್ಲಿಸುವಂತೆ ಇಲಾಖೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ

ದಾವಣಗೆರೆಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಗಾಜಿನ ಮನೆಯಲ್ಲಿ ಬರುವ ಡಿಸೆಂಬರ್ನಲ್ಲಿ ವೈನ್ ಮತ್ತು ದಾಕ್ಷಿ ಮೇಳ ನಡೆಸಲು ಸಿದ್ದತೆಗಳು ನಡೆಯುತ್ತಿವೆ ಎಂದರು